ಿ ಡಾಕ್ಷರ್ ಸಿದ್ದಗಂಗಾ ತ್ರೀಗಳ ನಿಧನದ ಹಿನ್ನೆಲೆ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಿಗೆ ಇಂದು ರಜೆ ಕೆ ಪಿ ಎಸ್

ಇಲಾಖಾ ಪರೀಕ್ಷೆ ಮುಂದೂಡಿಕೆ ಿ ಪ್ರವಾಸಿ ಭಾರತೀಯ ದಿವಸ್ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಚಾಲನೆ ವಾರ್ತೆಗಳ ವಿವರ ನಡೆದಾಡುವ ದೇವರು ಶತಾಯುಷಿ ತ್ರಿವಿಧ ದಾಸೋಹಿ ಸಿದ್ದಗಂಗಾ ಮಠದ ಶ್ರೀ ಡಾಕ್ಷರ್ ಶಿವಕುಮಾರ ಸ್ವಾಮೀಜಿ ಅವರು ನಿನ್ನೆ ಲಿಂಗೈಕ್ವರಾದರು

ಕೆಲವು ದಿನಗಳಂದ ವಯೋಸಹಜ ಸಮಸ್ಥೆಗಳಂದ ಬಳಲುತ್ತಿದ್ದ ಅವರಿಗೆ ಚಿಕಿತ್ಲೆ ನೀಡಲಾಗುತ್ತಿತ್ತು ನಿನ್ನೆ ಬೆಳಗ್ಗೆಯಿಂದ ಅವರ ರಕ್ತದೊತ್ತಡ ಏರುಪೇರಾದ ಹಿನ್ನೆಲೆ ತಜ್ಞ ವೈದ್ಯರು ತೀವ್ರ ಚಿಕಿತ್ಸೆ ಆರಂಭಿಸಿದ್ದರು

ಹಿರಿಯ ಶ್ರೀಗಳ ತ್ರಿವಿಧ ದಾಸೋಹ ಹಾಗೂ ಸಮಾಜೋದ್ದಾರಕ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಪದ್ದಭೂಷಣ ನೀಡಿ ಗೌರವಿಸಿತ್ತಲ್ಲದೆ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರದಾನ ಮಾಡಿತ್ತು

ಅಕ್ಷರ ಹಾಗೂ ಆಶ್ರಯ ದಾಸೋಹಗಳಿಂದ ಪ್ರಸಿದ್ದಿ ಹೊಂದಿರುವ ಸಿದ್ದಗಂಗಾ ಕ್ಷೇತ್ರದ ಶಿಕ್ಷಣ ಸಂಸ್ಥೆ ಸರ್ವಧರ್ಮ ಸಮನ್ವಯಕ್ಕೆ ಹೆಸರಾಗಿದೆ

ಇಲ್ಲಿ ವ್ವಾಸಂಗ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಊಟ ಶಿಕ್ಷಣ ವಸತಿ ಒದಗಿಸಿ ಸ್ವಾಮೀಜಿ ಅವರು ತ್ರಿವಿಧ ದಾಸೋಹಿ ಎಂದೇ ಹೆಸರು ವಾಸಿಯಾಗಿದ್ದಾರೆ ಆಧ್ಯಾತ್ಮಿಕ ಗುರು ಡಾಕ್ಷರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ದೈವಾಧೀನರಾದರೆಂಬ ವಿಷಯ ತಿಳಿದು ತೀವ್ರ ದುಖವಾಗಿದೆ ಅವರು ಸಮಾಜಕೈ ವಿಶೇಷವಾಗಿ ಆರೋಗ್ಯ ರಕ್ಷಣೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ ಹಾಗೂ ಸ್ಗರಣೀಯ ಎಂದು ರಾಷ್ಲಪತಿ ರಾಮನಾಥ ಕೋವಿಂದ್ ತಮ್ಮ ಟ್ಟಿಟರ್ ಸಂದೇಶದಲ್ಲಿ ಸಂತಾಪ ಸೂಚಿಸಿದ್ದಾರೆ ತ್ರೀ ಸಿದ್ದಗಂಗಾ ಶ್ರೀಗಳಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ನಿಧನದಿಂದ ದೇಶಕ್ಕೆ ದೊಡ್ಡ ಆಧ್ಯಾತ್ಮಿಕ ನಷ್ಟ ಉಂಟಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಶೋಕ ವ್ಯಕ್ತಪಡಿಸಿದ್ದಾರೆ ಶ್ರೀ ಸಿದ್ದಗಂಗಾ ಶ್ರೀಗಳು ತಮ್ಮ ಸಂಪೂರ್ಣ ಜೀವನವನ್ನು ಬಡವರ ಮತ್ತು ಶೋಷಿತರ ಏಳಗೆಗಾಗಿ ಮುಡಿಪಾಗಿಟ್ಟಿದ್ದರು ಎಂದು ಟ್ವಿಟ್ ಮಾಡಿದ್ದಾರೆ ಪರಮಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಜನರಿಗಾಗಿ ಅದರಲ್ಲೂ ವಿಶೇಷವಾಗಿ ಬಡ ಹಾಗೂ ಶೋಷಿತ ವರ್ಗದವರಿಗಾಗಿ ಬಾಕ್ವೆ ನಡೆಸಿದವರು ಸಮಾಜದ ಕಡೆಗಣಿತ ವರ್ಗಕ್ಕೆ ಆರೋಗ್ಯ ರಕ್ಷಣೆ ಹಾಗೂ ಶಿಕ್ಷಣ ಸೌಲಭ್ಯ ನೀಡುವಲ್ಲಿ ಸದಾ ಮುಂಚೂಣಿಯಲ್ಲಿದ್ದರು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸರಣಿ ಟ್ವಿಟ್ ಮಾಡಿದ್ದಾರೆ ರಾಜ್ಯಪಾಲ ವಜುಭಾಯಿ ವಾಲಾ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪ್ರತಿ ಪಕ್ಷ ನಾಯಕ ಬಿ

ಯಡ್ಕೂರಪ್ಪ ಸಮನ್ವಯ ಸಮಿತಿ ಅಧ್ಯಕ್ಷ ಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಎಸ್

ಕೃಷ್ಣ ಸೇರಿದಂತೆ ಇತರೆ ಗಣ್ಯರು ಶಿವಕುಮಾರ ಸ್ವಾಮೀಜಿ ಅವರ ನಿಧನಕ್ಕೆ ಕಂಬನಿ ಮಿಡಿದು ಟ್ವಿಟ್ ಮಾಡಿದ್ದಾರೆ ತುಮಕೂರಿನ ಸಿದ್ದಗಂಗಾ ಮಠದ ಅಮೂಲ್ಯ ರತ್ನ ತ್ರಿವಿಧ ದಾಸೋಹಿ ಪೂಜ್ವಶ್ರೀ ಶಿವಕುಮಾರ ಸ್ವಾಮೀಜಿಗಳು ನಮ್ಮನ್ನೆಲ್ಲ ಅಗಲಿದ್ದಾರೆ ಭಾರತರತ್ನ ಪ್ರಶಸ್ತಿಗಿಂತ ಮಿಗಿಲಾದ ಲೋಕ ರತ್ನಾಕರ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವಿಸಬೇಕು ಅವರು ಜಗತ್ತಿನಲ್ಲಿ ಯಾರೊಬ್ಬರೂ ಮಾಡದೇ ಇರುವಂಥ ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಎಂದು ಹಿರಿಯ ಪತ್ರಕರ್ತ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಹೇಳಿದ್ದಾರೆ ತುಮಕೂರಿನ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಕರ್ನಾಟಕ ರತ್ನ ಡಾಕ್ವರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಲಕ್ಷಾಂತರ ಜನರ ವಿದ್ಯಾಭ್ಯಾಸಕ್ಕೆ ದಾರಿದೀಪವಾಗಿದ್ದರು ಅವರ ಆತ್ಮಕ್ಷ ಚಿರತಾಂತಿ ಮೋಕ್ಷ ಪಾಪ್ತಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ಶ್ರೀಕ್ಷೇತ್ರ ಶ್ರವಣ ದೆಳಗೊಳ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಜಿಯವರು ತಿಳಿಸಿದ್ದಾರೆ ತ್ರಿವಿಧ ದಾಸೋಹಿ ಕಾಯಕಯೋಗಿ ಶಿವಕುಮಾರ ಸ್ನಾಮಿಗಳು ತಮ್ಮ ನಡೆ ನುಡಿಗಳಿಂದ ಸಮಾಜಕ್ಕೆ ಆದರ್ಶ ಪ್ರಾಯವಾದ ಆರ್ಶಿವಚನ ನೀಡಿದವರು ಎಂದು ಮಾಜಿ ಸಚಿವ ಎಚ್

ಪಾಟೀಲ್ ಹೇಳಿದ್ದಾರೆ ಕಲಿಯುಗದ ಬಸವಣ್ಣನವರೆಂದು ಹೆಸರುವಾಸಿಯಾದ ತುಮಕೂರು ಶ್ರೀ ಸಿದ್ದಗಂಗಾ ಮಠದ ಶ್ರೀಗಳು ತಮ್ಮ ಸಾಮಾಜಿಕ ಜೀವನದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನ ಜ್ವಾನ ನೀಡಿ ದೀನ ದಲಿತರ ಬಡವರ ಪಾಲಿನ ದೇವರಾಗಿ ಸೇವೆ ಸಲ್ಲಿಸಿರುವುದು ಅವಿಸ್ಟರಣೀಯ ಎಂದು ಹಾವೇರಿ ಸಂಸದ ಶಿವಕುಮಾರ ಉದಾಸಿ ಸ್ಮರಿಸಿದ್ದಾರೆ ಧಾರವಾಡ ಸಂಸದ ಪ್ರಲ್ವಾದ ಜೋತಿ ಕಾಯಕಯೋಗಿ ಶ್ರೀಗಳು ಮನುಷ್ಟತ್ವದಿಂದ ದೈವತ್ವಕ್ಕೇರಿದ ಮಹಾನ್ ಚೇತನ ಎಂದರು

ಹುಬ್ಬಳ್ಳಿಯ ಮೂರುಸಾವಿರ ಮಠದ ಶ್ರೀ ಗುರುಸಿದ್ದ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಶ್ರೀಗಳ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಪ್ಲಪತಿ ರಾಮನಾಥ್ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಶ್ರೀ ತಿವಕುಮಾರ ಸ್ನಾಮೀಜಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲು ಇಂದು ತುಮಕೂರಿಗೆ ಆಗಮಿಸುವ ನೀರಿಕ್ಷೆ ಇದೆ ಎಂದು ಯುಎನ್ಐ ಸುದ್ದಿ ಸಂಸ್ಥೆ ವರದಿ ತಿಳಿಸಿದೆ ಹಿರಿಯ ಶ್ರೀಗಳ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ತೆರಳಲಿರುವ ತುಮಕೂರು ಜಿಲ್ಲೆಯ ಜನರಿಗೆ ಸಾರಿಗೆ ಸಂಸ್ಥೆ ಉಚಿತ ಬಸ್ ಸೇವೆ ಒದಗಿಸಲಿದೆ

ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಲಿದೆ ಶಿವಕುಮಾರ ಸ್ವಾಮೀಜಿ ಅವರು ಲಿಂಗೈಕ್ಷರಾದ ಹಿನ್ನೆಲೆ ರಾಜ್ಯ ಸರ್ಕಾರ ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಿಗೆ ಇಂದು ಸಾರ್ವಜನಿಕ ರಜೆ ಫೋಷಿಸಿದೆ ಿತುಮಕೂರಿನ ಸಿದ್ದಗಂಗಾ ಮಠದ ಡಾಕ್ಷರ್ ಶಿವಕುಮಾರ ಮಹಾಸ್ವಾಮಿಗಳು ಲಿಂಗೈಕ್ಷರಾದ ಹಿನ್ನೆಲೆ ಇಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಯಬೇಕಾಗಿದ್ದ ಇಲಾಖಾ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಎಂದು ಕರ್ನಾಟಕ ಲೋಕಸೇವಾ ಆಯೋಗದ ಉಪ ಕಾರ್ಯದರ್ಶಿ ಬಿ

ಸ್ವಾಮಿ ತಿಳಿಸಿದ್ದಾರೆ ಪ್ರವಾಸಿ ಭಾರತೀಯ ದಿವಸ್ ನ ಉದ್ದೇಶ ಕೇವಲ ಜಗತ್ತಿನ ವಿವಿಧಿಡೆಗಳ ಮಾರ್ಗಗಳನ್ನು ಹುಡುಕುವುದಷ್ಟೇ ಅಲ್ಲ ಇದು ಭಾರತೀಯ ಶ್ರಗತಿ ಗಾಥೆಯ ಭಾಗವಾಗಿರುವುದನ್ನು ಬಯಸುತ್ತದೆ ಎಂದು ವಿದೇತಾಂಗ ವ್ವವಹಾರಗಳ ಖಾತೆ ಸಚಿವೆ ಸುಷ್ನಾ ಸ್ವರಾಜ್ ಹೇಳಿದ್ದಾರೆ ಯುವ ಶ್ರವಾಸಿ ಭಾರತಿಯ ದಿವಸ್ಗೆ ಉತ್ತರ ಶ್ರದೇಶದ ವಾರಾಣಸಿಯಲ್ಲಿ ನಿನ್ನೆ ಚಾಲನೆ ನೀಡಿ ಅವರು ಮಾತನಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ರವಾಸಿ ಭಾರತೀಯ ದಿಮಸ್ ಕಾರ್ಯಕ್ರಮದ ದಿಪಚಾರಿಕ ಉದ್ಘಾಟನೆ ನೆರವೇರಿಸಲಿದ್ದು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ತ್ರಿವಿಧ ದಾಸೋಹಿ ಸಿದ್ದಗಂಗಾ ಮಠದ ಡಾಕ್ಷರ್ ಶಿವಕುಮಾರ ಸ್ವಾಮೀಜಿಯವರ ನಿಧನಕ್ಕೆ ಗಣ್ದರ ಸಂತಾಪ ಸಕಲ ಸರ್ಕಾರಿ ಗೌರವದೊಂದಿಗೆ ಇಂದು ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಿ ಡಾಕ್ಟರ್ ಸಿದ್ಧಗಂಗಾ ಶ್ರೀಗಳ ನಿಧನದ ಹಿನ್ನೆಲೆ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಿಗೆ ಇಂದು ರಜೆ ಕೆ ಪಿ ಎಸ್

ಇಲಾಖಾ ಪರೀಕ್ಷೆ ಮುಂದೂಡಿಕೆ ಿ ಪ್ರವಾಸಿ ಭಾರತೀಯ ದಿವಸ್ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಚಾಲನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು